ಪಾರ್ಕ್ಗಳ ಸ್ಥಾಪನೆ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ಭಾರತ ತನ್ನ ಗಡಿ ಪ್ರದೇಶಗಳಲ್ಲಿನ ಪ್ರಸಕ್ತ ಸಮಸ್ನೆಗಳನ್ನು ಶಾಂತಿಯುತ ಮಾತುಕತೆ ಹಾಗೂ ಸಮಾಲೋಚನೆಗಳ ಮೂಲಕ ಪರಿಹರಿಸಿಕೊಳ್ಳಲು ಬದ್ದವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಸಭೆಗೆ ತಿಳಿಸಿದ್ದಾರೆ ನೆರೆ ಹೊರೆ ದೇಶಗಳೊಂದಿಗೆ ಶಾಂತಿಯುತ ಬಾಂಧವ್ಹಕ್ಕೆ ಪರಸ್ಪರ ಗೌರವ ಹಾಗೂ ಸಂವೇದನಾತೀಲತೆ ಆಧಾರ ಎಂಬುದರ ಮೇಲೆ ಭಾರತ ನಂಬಿಕೆ ಇರಿಸಿದೆ ಎಂದು ರಕ್ಷಣಾ ಸಚಿವರು ಸ್ಪಷ್ನಪಡಿಸಿದ್ದಾರೆ ಲೋಕಸಭೆಯಲ್ಲಿಂದು ವಾಸ್ತವ ಗಡಿ ನಿಯಂತ್ರಣ ರೇಖೆಯಲ್ಲಿನ ಪರಿಸ್ಥಿತಿ ಕುರಿತಂತೆ ಹೇಳಕೆ ನೀಡಿರುವ ಅವರು ಪ್ರಸಕ್ತ ಪರಿಸ್ತಿತಿಯನ್ನು ಮಾತುಕತೆ ಮೂಲಕ ಪರಿಹರಿಸಿಕೊಳ್ಲಲು ಭಾರತ ಬಯಸಿದೆ ಎಂದರು ಚೈನಾದೊಂದಿಗೆ ರಾಜತಾಂತ್ರಿಕ ಹಾಗೂ ಸೇನಾ ಮಟ್ಲದ ಮಾತುಕತೆಗಳನ್ನು ನಿರಂತರವಾಗಿ ಮುಂದುವರೆಸಲಾಗಿದೆ ಮೂರು ಪ್ರಮುಖ ತತ್ವಗಳ ಆಧಾರದ ಮೇಲೆ ಭಾರತ ನಿರ್ಧಾರ ಕ್ಷೆಗೊಳ್ಳುತ್ತಿದೆ ಎಂದು ಲೋಕಸಭೆಗೆ ವಿವರಿಸಿದರು ಎರಡೂ ದೇಶಗಳು ವಾಸ್ತವ ಗಡಿ ನಿಯಂತ್ರಣ ರೇಖೆಯನ್ನು ಗೌರವಿಸಬೇಕು ಯಾವುದೇ ದೇಶ ಏಕಪಕ್ಷೀಯವಾಗಿ ಯಥಾಸ್ಹಿತಿಯನ್ನು ಬದಲಾಯಿಸುವ ಪ್ರಯತ್ನ ನಡೆಸಬಾರದು ಎಂದು ಹೇಳದರು

ಅತ್ಯಂತ ಪ್ರತಿಕೂಲ ಹವಾಮಾನ ಪರಿಸ್ನಿತಿಯಲ್ಲಿ ಅತಿ ಎತ್ತರ ಪ್ರದೇಶದಲ್ಲಿ ತಾಯ್ಯಾಡಿನ ರಕ್ಷಣೆಗಾಗಿ ಶ್ರಮಿಸುತ್ತಿರುವ ಸಶಸ್ನಪಡೆಗಳನ್ನು ಬೆಂಬಲಿಸಿ ಸದನ ನಿರ್ಣಯ ಅಂಗೀಕರಿಸಬೇಕು ಎಂದು ರಕ್ಷಣಾ ಸಚವರು ಮನವಿ ಮಾಡಿದರು

ಪಾಕಿಸ್ನಾನ ಆಕ್ಷಮಿತ ಕಾಶ್ರೀರದಿಂದ ಚ್ಲೆನಾಗೆ ಅಕ್ರಮವಾಗಿ ವಹಿಸಿಕೊಟ್ಟಿದೆ ಎಂದರು ಈ ಹಿಂದೆಯೂ ಚ್ಲೆನಾದೊಂದಿಗಿನ ಗಡಿ ಸಮಸ್ನೆಗಳನ್ನು ಶಾಂತಿಯುತವಾಗಿ ಇತ್ತರ್ಥಪಡಿಸಿಕೊಳ್ಳಲಾಗಿದೆ ಎಂದು ರಕ್ಷಣಾ ಸಚಿವರು ಸ್ತರಿಸಿದರು ಆದರೆ ಈ ವರ್ಷ ಸೇನಾಪಡೆ ಜಮಾವಣೆ ಹಾಗೂ ಫರ್ಷಣೆಯ ಸಂಖ್ಲೆಗಳನ್ನು ಪರಿಗಣಿಸಿದರೆ ಪರಿಸ್ತಿತಿ ವಿಭಿನ್ನವಾಗಿದೆ ಆದರೂ ಭಾರತ ಶಾಂತಿಯುತ ಪರಿಹಾರಕ್ಷೆ ಬದ್ದವಾಗಿದೆ ಎಂದರು ವಾಸ್ತವ ನಿಯಂತ್ರಣ ರೇಖೆಯ ಬಳಿ ಜೈನಾ ಪಡೆಗಳು ಎಲ್ಲ ಪಳೆಯ ಒಪ್ಪಂದಗಳನ್ನು ಉಲ್ಲಂಘಿಸಿ ಹಿಂಸಾತ್ತಕವಾಗಿ ವರ್ತಿಸುತ್ತಿವೆ ಎಂದರು ವಾಸ್ತವ ನಿಯಂತ್ರಣ ರೇವೆ ಹಾಗೂ ಒಳಪ್ರದೇಶಗಳಲ್ಲಿ ಚ್ಲೆನಾ ಭಾರಿ ಪ್ರಮಾಣದಲ್ಲಿ ಸೇನಾಪಡೆ ಹಾಗೂ ಶಸ್ತಾಸ್ತ ಜಮಾಯಿಸಿದೆ

ಭಾರತ ಚ್ಯೆನಾ ಗಡಿ ವಿಷಯ ಕುರಿತಂತೆ ಚರ್ಚೆಗೆ ಒತ್ನಾಯಿಸಿ ಕಾಂಗ್ರೆಸ್ ಸದಸ್ನರು ಲೋಕಸಭೆಯಲ್ಲಿಂದು ಸಭಾತ್ನಾಗ ನಡೆಸಿದರು ಕೇಂದ್ರ ಸಂಪುಟ ಬಿಹಾರದ ದರ್ಬಾಂಗದಲ್ಲಿ ಹೊಸ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಲೆ ಏಮ್ತ್ ಸ್ಥಾಪನೆಗೆ ಅನುಮೋದನೆ ನೀಡಿದೆ

ಈ ಪ್ಲೆಕಿ ನಾಲ್ಲು ಕುಡಿಯುವ ನೀರಿನ ಯೋಜನೆಗಳಾಗಿದ್ದು ಎರಡು ಕೊಳಜೆ ಶುದ್ಲೀಕರಣ ಹಾಗೂ ಒಂದು ನದಿ ಪ್ರದೇಶ ಅಭಿವೃದ್ಲಿ ಯೋಜನೆಯಾಗಿದೆ

ಈ ಯೋಜನೆಗಳನ್ನು ಬಿಹಾರದ ನಗರ ಮೂಲಸೌಕರ್ತ ಅಭಿವ್ನದ್ಲಿ ನಿಗಮ ಕ್ಲೆಗೊಳ್ಳಲಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಮಹಾನ್ ಇಂಜನಿಯರ್ ಸರ್ ಎಂ ವಿಶೇಕ್ಷರಯ್ತ ಅವರ ಜನದಿನೋತವ ಅಂಗವಾಗಿ ಆಚರಿಸಲಾಗುತ್ತಿರುವ ಇಂಜಿನಿಯರ್ಗಳ ದಿನದಂದು ಈ ಯೋಜನೆಗಳನ್ನು ಕ್ಕೆಗೆತ್ತಿಕೊಳ್ಳಲಾಗುತ್ತಿದೆ ಎಂದರು

ಗಂಗಾ ನದಿ ದಂಡೆಯಲ್ಲಿ ಪಲವು ಪ್ರವಾಸಿ ಕೇಂದ್ರಗಳು ಸೃಷ್ಷಿಯಾಗುತ್ತಿವೆ ಎಂದರು

ಕೊಳಚೆ ನೀರು ಗಂಗಾ ನದಿ ಸೇರುವುದನ್ನು ತಡೆಯಲು ಕೊಳಚೆ ಶುದ್ದೀಕರಣ ಸ್ವಾವರಗಳನ್ನು ಸ್ವಾಪಿಸಲಾಗಿದೆ ಗಂಗಾ ನದಿಯ ದಡದಲ್ಲಿರುವ ಎಲ್ಲ ಗ್ರಾಮಗಳನ್ನು ಗಂಗಾ ಗ್ರಾಮಗಳನ್ನಾಗಿ ಅಭಿವ್ಯದ್ಧಿಪಡಿಸಲಾಗುತ್ತಿದೆ ಎಂದರು

ಕೇಂದ್ರ ಸರ್ಕಾರದ ಪರೀಕ್ಷೆ ಪತ್ತೆ ಮತ್ತು ಚಿಕಿತ್ತಾ ಕಾರ್ಯತಂತ್ರದಿಂದ ಚೇತರಿಕೆ ಪ್ರಮಾಣ ಗಣನೀಯವಾಗಿ ಹೆಚ್ಚುತ್ತಿದ್ದು ಸಾವಿನ ಪ್ರಮಾಣ ಕಡಿಮೆಯಾಗುತ್ತಿದೆ

ಭಾರತದ ಖ್ಯಾತ ಇಂಜಿನಿಯರ್ ಭಾರತರತ್ನ ಮೋಕ್ಷಗುಂಡಂ ವಿಕ್ಷೇತ್ವರಯ್ಯ ಅವರ ಜನ್ದಿನವನ್ನು ಇಂದು ಇಂಜಿನಿಯರ್ಗಳ ದಿನವಾಗಿ ದೇಶಾದ್ಯಂತ ಆಚರಿಸಲಾಯಿತು

ಎ ಎಂದೇ ಖ್ಯಾತರಾಗಿರುವ ವಿಶ್ವೇಶ್ವರಯ್ನ ಅವರು ಅತ್ಯುತ್ತಮ ಇಂಜಿನಿಯರ್ ಅಲ್ಲದೆ ಆಡಳಿತಗಾರರೂ ಆಗಿದ್ದರು ಅವರು ಮೈಸೂರು ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ನಿರ್ಮಾತೃ ಸಹ ಆಗಿದ್ದಾರೆ ಕರ್ನಾಟಕವಲ್ಲದೆ ಅಂಧಪ್ರದೇಶ ಮತ್ತು ತೆಲಂಗಾಣದಲ್ಲೂ ಅನೇಕ ಪ್ರಮುಖ ಯೋಜನೆಗಳ ಅನುಷ್ಠಾನದಲ್ಲಿ ಸರ್

ವಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸಮುದ್ರ ನೀರಿನಿಂದ ವಿಶಾಖಪಟ್ಟಣಂ ಬಂದರಿನಲ್ಲಿ ಮಣ್ನು ಸವೆತ ತಡೆಗೆ ಅವರು ಪರಿಹಾರ ಕಲ್ಪಿಸಿದ್ದರು

ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆಯ ಅಂಗವಾಗಿರುವ ಬ್ಲಹತ್ ಆಹಾರ ಉದ್ಯಾನ ಯೋಜನೆ ಆಹಾರ ಸಂಸ್ಕರಣೆ ಫಟಕಗಳಿಗೆ ಅತ್ಯಾಧುನಿಕ ಮೂಲ ಸೌಕರ್ ಕಲ್ಪಿಸುವುದಲ್ಲದೇ ತೋಟಗಳಂದ ಮಾರುಕಟ್ಲೆವರೆಗೆ ಮೌಲ್ಲಾಧಾರಿತ ಜಾಲ ನಿರ್ಮಾಣಕ್ಕೆ ನೆರವಾಗಲಿವೆ ಎಂದು ಲೋಕಸಭೆಗೆ ಇಂದು ಆಹಾರ ಸಂಸ್ತರಣೆ ಉದ್ಲಮಗಳ ಸಚಿವ ರಾಮೇಶ್ವರ ತೆಲಿ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ

ಭಾರತೀಯ ವೈದ್ಯಕೀಯ ಸಂಸ್ಥೆಯ ಮಾಜಿ ಮಹಾನಿರ್ದೇಶಕ ಡಾ ನರೇಂದ್ರ ಸೈನಿ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಕರ್ನಾಟಕದಲ್ಲಿ ಡ್ರಗ್ನ್ ಜಾಲಕ್ಷೆ ಸಂಬಂಧಿಸಿದಂತೆ ದಿವಂಗತ ಮಾಜಿ ಸಚವ ಜೀವರಾಜ್ ಆಕ್ಷ ಅವರ ಪುತ್ರ ಆದಿತ್ನ ಆಕ್ಷ ಅವರ ಬೆಂಗಳೂರು ನಿವಾಸದ ಮೇಲೆ ಬೆಂಗಳೂರಿನ ಕೇಂದ್ರ ಅಪರಾಧ ವಿಭಾಗ ಸಿಸಿಬಿ ಹೊಲೀಸರು ಇಂದು ದಾಳಿ ನಡೆಸಿದರು

ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ದೇಶಗಳು ಈ ದಿನವನ್ನು ಆಚರಿಸುತ್ತವೆ